ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ

ರಾಜ್ಯದ ವೈದ್ಯರ ತಂಡವೊಂದನ್ನೂ ಸಹ ಅಲ್ಲಿಗೆ ಕಳುಹಿಸಲು ಅವರು ಸೂಚಿಸಿದ್ದಾರೆ

ಕುಮಾರಸ್ವಾಮಿ ಅವರು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರೊಂದಿಗೆ ದೂರವಾಣಿ ಮಾತುಕತೆ ನಡೆಸಿದರು ಈ ಮಧ್ಯೆ ರಾಜ್ಯದ ಕರಾವಳಿಯಲ್ಲೂ ಮಳೆಯ ಅಬ್ಬರ ಮುಂದುವರಿದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದು ಬೆಳಗ್ಗೆಯಿಂದ ಸತತ ಮಳೆಯಾಗುತ್ತಿದೆ

ಕಳೆದ ಕೆಲವು ದಿನಗಳಿಂದ ಪಶ್ಚಿಮಘಟ್ವ ಪ್ರದೇಶದಲ್ಲಿ ಭಾರೀ ಮಳೆ ಸುರಿದ ಪರಿಣಾಮ ನೇತ್ರಾವತಿ ನದಿಯಲ್ಲಿ ಏರಿಕೆಯಾಗಿದ್ದ ನೀರಿನ ಮಟ್ಟ ಇಂದು ಸ್ವಲ್ಪ ತಗ್ಗಿದೆ ಆದರೂ ಬಂಟ್ಚಾಳ ತಾಲೂಕಿನಾದ್ಯಂತ ಭಾರೀ ಮಳಿ ಸುರಿಯುತ್ತಿರುವುದರಿಂದ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ

ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಲಸಂಪನ್ಮೂಲ ಸಚಿವ ಡಿ

ಶಿವಕುಮಾರ್ ಕಬಿನಿ ಜಲಾಶಯದಿಂದ ಅಧಿಕ ಪ್ರಮಾಣದ ನೀರು ಬಿಡುಗಡೆ ಹಿನ್ತೆಲೆಯಲ್ಲಿ ಕಬಿನಿ ಸೇರಿದಂತೆ ನದಿ ಪಾತ್ರದ ಜನರಿಗೆ ಈಗಾಗಲೇ ಮುನ್ನೆಚ್ಚರಿಕೆ ಸೂಚನೆ ನೀಡಲಾಗಿದೆ ಪ್ರವಾಹ ಸಂಭವನೀಯ ಸ್ಥಳಗಳಲ್ಲಿ ಎಚ್ಚರಿಕೆ ವಹಿಸಲಾಗಿದೆ ಎಂದು ಹೇಳಿದರು

ಪರಮೇಶ್ವರ ಹೇಳಿದ್ದಾರೆ

ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಪರಮೇಶ್ವರ್ ಉತ್ತರಿಸಿ ರಾಜ್ಯ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಇಂತಹ ವಲಸಿಗರನ್ನೂ ವಾಪಸ್ ಕಳುಹಿಸಲು ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಪರಿಶಿಷ್ವರ ಅಭಿವೃದ್ದಿಗಾಗಿ ಕಳೆದ ಐದು ವರ್ಷದಲ್ಲಿ ಖರ್ಚು ಮಾಡಿದ ಅನುದಾನದಲ್ಲಿ ಆಗಿರುವ ಅಭಿವೃದ್ದಿಯ ಪರಾಮರ್ಶೆ ಮತ್ತು ಸ್ಥಿತಿಗತಿ ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಖಾಸಗಿ ಸಂಸ್ದೆಯೊಂದಕ್ಕೆ ಸೂಚನೆ ನೀಡಲಾಗಿದೆ ಎಂದು ಸಮಾಜಕಲ್ಯಾಣ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ

ಪರಿಶಿಷ್ವರ ಅನುದಾನ ಖರ್ಚು ಮಾಡಲು ಪ್ರತ್ಯೇಕ ಸಚಿವಾಲಯ ಅಥವಾ ನಿರ್ದೇಶನಾಲಯ ಸ್ವಾಪಿಸುವ ಪ್ರಸ್ತಾವ ಇಲ್ಲ ಎಂದ ಸಚಿವರು ಸದಾಶಿವ ಆಯೋಗದ ವರದಿ ಅನುಷ್ಠಾನ ಕುರಿತಂತೆ ಸಚಿವ ಸಂಪುಟ ಉಪಸಮಿತಿ ನೀಡುವ ವರದಿ ಆಧರಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಪ್ರಾಚೀನ ನಳಂದಾ ವಿಶ್ವವಿದ್ಯಾಲಯದಿಂದ ಧಾರೆಯಾಗಿ ಪಡೆದ ಭಾರತದ ಪುರಾತನ ತತ್ವ ಸಿದ್ದಾಂತಗಳನ್ನು ಟೆಬೆಟಿಯನ್ನರು ಸಾವಿರಾರು ವರ್ಷಗಳಿಂದ ಪೋಷಿಸಿಕೊಂಡು ಬಂದಿದ್ದು ಇಂದಿನ ಆಧುನಿಕ ಭಾರತಕ್ಕೆ ಆ ಜ್ಞಾನವನ್ನು ಮರಳಿ ನೀಡುವ ಸಮಯ ಸನ್ನಿಹಿತವಾಗಿದೆ ಎಂದು ಟಿಬೆಟನ್ ಧರ್ಮಗುರು ದಲೈಲಾಮಾ ತಿಳಿಸಿದ್ದಾರೆ ಟಿಬೆಟ್ನ್ನಿಂದ ಭಾರತಕ್ಕೆ ವಲಸೆ ಬಂದ ಈ ಜನಾಂಗಕ್ಕೆ ಕರ್ನಾಟಕ ಆಶ್ರಯ ನೀಡಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಲು ಟಿಬೆಟ್ ಸಮುದಾಯ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮನಃಶಾಸ್ತ್ರ ತರ್ಕಶಾಸ್ತ್ರ ಹಾಗೂ ಧ್ಯಾನ ಭಾರತೀಯ ಪುರಾತನ ಶಿಕ್ಷಣ ಪದ್ದತಿಯ ಒಂದು ಭಾಗವಾಗಿತ್ತು ಎಂದರು ಇಂದಿನ ಆಧುನಿಕ ಭಾರತದಲ್ಲಿ ಈ ಜ್ಞಾನ ನಶಿಸುತ್ತಾ ಬಂದಿದ್ದು ಟಿಬೆಟನ್ನರು ಭಾರತೀಯರಿಗೆ ಎಲ್ವ ಜ್ಞಾನವನ್ನು ಮರಳಿ ನೀಡುವ ಇಜ್ಜೆ ಹೊಂದಿದ್ದಾರೆ ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಎಚ್ ಡಿ

ಟಿಬೆಟ್ ಮತ್ತು ಭಾರತೀಯ ಎರಡೂ ಸಮುದಾಯಗಳ ನಡುವೆ ಉತ್ತಮ ಬಾಂಧವ್ಯ ಬೆಳೆದಿದ್ದು ಸಮುದಾಯದ ಯೋಗಕ್ಷೇಮಕ್ಕಾಗಿ ಸರ್ಕಾರ ಎಲ್ಲಾ ನೆರವು ನೀಡಲಿದೆ ಎಂದು ಭರವಸೆ ನೀಡಿದರು